ಭಯೋತ್ವಾದಕ ಕಾರ್ಯ ಚಟುವಟಿಕೆಗಳನ್ನು ಎದುರಿಸುವಲ್ಲಿ ಸಹಕಾರವನ್ನು ಬಲಪಡಿಸಲು ನಿರ್ಧರಿಸಲಾಗಿದೆ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸೌದಿ ಅರೇಬಿಯಾದ ದೊರೆ ಮೊಹಮ್ನದ್ ಬಿನ್ ಸಲ್ಲಾನ್ ರಿಯಾದ್ನಲ್ಲಿ ನಿನ್ನೆ ರಾತ್ರಿ ಕಾರ್ಯತಂತ್ರದ ಸಹಭಾಗಿತ್ವದ ಮಂಡಳಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಮಂಡಳಿಯು ಎಲ್ಲ ರೀತಿಯ ಒಳಗೊಳ್ಳುವ ದ್ವಿಪಕ್ಷೀಯ ಕಾರ್ಯವಿಧಾನವಾಗಿದ್ದು ಇದು ಉಭಯ ದೇಶಗಳ ನಡುವಿನ ಸಂಪೂರ್ಣ ವರ್ಣಪಟಲವನ್ನು ಒಳಗೊಂಡಿರುತ್ತದೆ ಪ್ರಧಾನಿ ಅವರು ಸೌದಿ ಅರೇಬಿಯಾ ಭೇಟಿ ಸಂದರ್ಭದಲ್ಲಿ ಉಭಯ ನಾಯಕರ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಉಗ್ರವಾದ ಮತ್ತು ಭಯೋತ್ವಾದನೆಯ ಸಾರ್ವತ್ರಿಕ ವಿದ್ಯಮಾನವನ್ನು ಯಾವುದೇ ನಿರ್ದಿಷ್ಲ ಜನಾಂಗ ಧರ್ಮ ಅಥವಾ ಸಂಸ್ಕೃತಿಗೆ ಜೋಡಿಸುವ ಪ್ರಯತ್ನವನ್ನು ಎರಡೂ ಕಡೆಯಿಂದ ತಿರಸ್ತರಿಸಲಾಗಿದೆ ಇದರ ಜತೆಗೆ ಉಭಯ ದೇಶಗಳು ಎಲ್ಲ ಭಯೋತ್ವಾದಕ ಕೃತ್ಯಗಳನ್ನು ತಿರಸ್ಕರಿಸಿದ್ದು ಇತರ ದೇಶಗಳ ವಿರುದ್ದ ಭಯೋತ್ವಾದಕ ಕೃತ್ಯಗಳನ್ನು ಎಸಗಲು ಕ್ಷಿಪಣಿಗಳು ಮತ್ತು ಡ್ರೋನ್ಗಳಂತಹ ಶಸ್ತಾಸ್ತಗಳ ಪ್ರವೇಶವನ್ನು ತಡೆಯುವ ಅಗತ್ಯವನ್ನು ಇದೇ ವೇಳೆ ಪ್ರತಿಪಾದಿಸಿವೆ

ಭೇಟಿಯ ಕೊನೆಯಲ್ಲಿ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ಭಯೋತಾದಕ ಕಾರ್ಯಾಚರಣೆಗಳನ್ನು ಎದುರಿಸುವ ನಿಟ್ಲನಲ್ಲಿ ಸಹಕಾರ ಬಲಪಡಿಸುವಿಕೆ ಮಾಹಿತಿ ವಿನಿಮಯ ಸಾಮರ್ಥ್ನ ಹೆಚ್ಲಳ ಮತ್ತು ದೇತಿಯ ಅಪರಾಧಗಳನ್ನು ಎದುರಿಸುವಲ್ಲಿ ಸಹಕಾರ ಬಲವರ್ಧನೆಗೆ ಪರಸ್ಪರ ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಎಲ್ಲ ರೀತಿಯ ಹಸ್ಕಕೇಪವನ್ನು ಎರಡೂ ದೇಶಗಳು ಸ್ವಷ್ಟವಾಗಿ ತಿರಸ್ತರಿಸಿವೆ ಜತೆಗೆ ರಾಜ್ಯಗಳ ಸಾರ್ವಭೌಮತ್ತದ ಮೇಲೆ ಯಾವುದೇ ದಾಳಿಯನ್ನು ತಡೆಗಟ್ಟುವಲ್ಲಿ ಅಂತಾರಾಷ್ಷೀಯ ಸಮುದಾಯವು ತನ್ನ ಜವಾಬ್ಗಾರಿಗಳನ್ನು ಪೂರೈಸುವ ಅಗತ್ತವನ್ನು ಉಭಯ ದೇಶಗಳು ಪುನರುಚ್ಲರಿಸಿವೆ ಇದಲ್ಲದೆ ತಮ್ಮ ರಾಷ್ಷೀಯ ಭದ್ರತೆ ಸೇರಿದಂತೆ ಉಭಯ ದೇಶಗಳ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರಬಹುದಾದ ಜಲಮಾರ್ಗಗಳ ಸುರಕ್ಷತೆ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ಮಾರ್ಗಗಳನ್ನು ಉತ್ತೇಜಿಸಲು ನಿಶ್ಚಿಪಕ್ಷೀಯ ನಿಶ್ಚಯದ ಮಹತ್ವವನ್ನು ಎರಡೂ ದೇಶಗಳು ಒಪ್ಪಿಕೊಂಡಿವೆ ರಕ್ಷಣೆ ನವೀಕರಿಸಬಹುದಾದ ಇಂಧನ ಅಕ್ರಮ ಸಂಚಾರ ಮತ್ತು ಮಾದಕ ವಸ್ತುಗಳ ವಿರುದ್ದ ಹೋರಾಟ ನಡೆಸುವುದು ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ದಿನದ ಸುದೀರ್ಘ ಭೇಟಿಯ ನಂತರ ನವದೆಹಲಿಗೆ ತೆರಳುವ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಉನ್ನತ ನಾಯಕತ್ವದೊಂದಿಗೆ ಸಂವಹನ ನಡೆಸಿರುವುದು ಬಹಳ ಫಲಪ್ರದವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಭಾರತವನ್ನು ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿ ಮಾಡುವ ಸರ್ಕಾರದ ಸಂಕಲ್ಪವನ್ನು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಲರಿಸಿದ್ದಾರೆ ದೇಶದಲ್ಲಿ ಕೈಗೊಂಡ ಸುಧಾರಣೆಗಳ ಸರಣಿಯನ್ನು ಪಟ್ಟಿ ಮಾಡಿದ ಪ್ರಧಾನಿ ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ಸ್ಲಾರ್ಟ್ ಅಪ್ ಪರಿಸರ ವ್ಯವಸ್ಥೆಯಾಗಿ ಮಾರ್ಪಟ್ಟದೆ ಹಾಗೂ ಭಾರತೀಯ ಸ್ಪಾರ್ಟ್ ಅಪ್ ಜಾಗತಿಕ ಮಟ್ಟದಲ್ಲಿ ಹೂಡಿಕೆ ಮಾಡಲು ಪಾರಂಭಿಸಿದೆ ಎಂದಿದ್ದಾರೆ ಜತೆಗೆ ಜಾಗತಿಕ ಹೂಡಿಕೆದಾರರು ಭಾರತದ ಸ್ವಾರ್ಟ ಅಪ್ ಪರಿಸರದಿಂದ ಲಾಭ ಪಡೆಯಬೇಕೆಂದು ಒತ್ತಾಯಿಸಿದ್ದಾರೆ ರಿಯಾದ್ನಲ್ಲಿ ನಿನ್ನೆ ಭವಿಷ್ಯದ ಹೂಡಿಕೆ ವೇದಿಕೆಯಲ್ಲಿ ಭಾಷಣ ಮಾಡಿದ ನರೇಂದ್ರ ಮೋದಿ ಅವರು ಭವಿಷ್ಯದ ಸಮ್ಯದ್ದಿಯ ಐದು ಶ್ರಮುಖ ಅಂಶಗಳನ್ನು ಗುರುತಿಸಿದರು ತಂತ್ರಜ್ಞಾನದ ಪ್ರಭಾವ ಮೂಲಸೌಕರ್ಯದ ಮಹತ್ವ ಮಾನವ ಸಂಪನೂಲ ಪರಿಸರ ಕಾಳಜ ಮತ್ತು ವ್ಯಾಪಾರ ಸ್ನೇಹಿ ಆಡಳಿತ ಭವಿಷ್ಣ ಸಮೃದ್ದಿಯ ಅಂಶಗಳಾಗಿವೆ ಎಂದು ಅವರು ಪ್ರತಿಪಾದಿಸಿದ್ದಾರೆ

ಕೇಂದ್ರ ಸಚಿವರಾದ ಬಿಜೆಪಿ ಹಿರಿಯ ನಾಯಕ ನರೇಂದ್ರ ಸಿಂಗ್ ತೋಮರ್ ಹಾಗೂ ಪಕ್ಷದ ಉಪಾಧ್ಯಕ್ಷ ಅವಿನಾಶ್ ರೈ ಖನ್ನಾ ಅವರುಗಳು ಕೇಂದ್ರದ ವೀಕ್ಷಕರಾಗಲಿದ್ದಾರೆ

ಬ್ರೆಜಿ

ನವಜಾತ ಶಿಶುವಿನ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಎದೆ ಹಾಲಿನ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಕೈಗೆಟುಕುವ ದರದಲ್ಲಿ ಔಷಧಿಯ ಲಭ್ಯತೆಗೆ ಸಂಘಟತ ಪ್ರಯತ್ನಗಳನ್ನು ಮಾಡಲು ಸದಸ್ಯ ರಾಷ್ನಗಳು ನಿರ್ಧರಿಸಿವೆ ಎಂದು ಸಚಿವ ಅತ್ತಿನ್ ಕುಮಾರ್ ಚೌಬಿ ಹೇಳದ್ದಾರೆ ಪ್ರಾಥಮಿಕ ಆರೋಗ್ಡದ ವ್ಯಾಪ್ತಿ ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವುದು ಲಸಿಕೆ ಹಾಕುವುದು ಕ್ಕೆಗೆಟುಕುವ ದರದಲ್ಲಿ ದಿಷಧಿಗಳ ಲಭ್ಞತೆ ಕ್ಷಯ ರೋಗ ಹಾಗೂ ಸಾರ್ವತ್ರಿಕ ಆರೋಗ್ಲದ ವ್ಯಾಪ್ತಿ ಸೇರಿದ ವಿಷಯಗಳು ಸಮ್ನೇಳನದ ಪ್ರಮುಖ ಚರ್ಚಾ ವಿಷಯಗಳಾಗಿದ್ದವು ಎಂದು ಚೌಬೆ ತಿಳಿಸಿದರು ಭಾರತೀಯ ಪೊಲೀಸ್ ಸೇವೆಯ ಅಧಿಕಾರಿಗಳ ಪ್ರಶಿಕ್ಷಣಾರ್ಥಿಗಳ ಗುಂಪು ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಅವರನ್ನು ರಾಷ್ಷಪತಿ ಭವನದಲ್ಲಿ ನಿನೈ ಭೇಟಿ ಮಾಡಿತು ಈ ವೇಳೆ ಮಾತನಾಡಿದ ರಾಷ್ಟಪತಿ ಕಾನೂನಿನ ನಿಯಮವು ಆಧುನಿಕ ರಾಜ್ಯದ ಮೂಲಾಧಾರವಾಗಿದೆ ಮತ್ತು ಕಾನೂನನ್ನು ಜಾರಿಗೊಳಿಸುವವರಲ್ಲಿ ಭಾರತೀಯ ಪೊಲೀಸ್ ಸೇವೆಯ ಪ್ರಮುಖ ಪಾತ್ರವಿದೆ ವಿಶೇಷವಾಗಿ ಪ್ರಜಾಪ್ರಭುತ್ವದ ರಾಜಕೀಯದಲ್ಲಿ ಇದು ಅತ್ತಂತ ಮಹತ್ತದ್ಗಾಗಿದೆ ಎಂದು ಹೇಳಿದ್ಗಾರೆ ರ್ನೆಲ್ವೆ ಟಿಕೆಟ್ ಮುಂಗಡ ಕಾಯ್ದಿರಿಸುವಿಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಮುಂದಾಗಿರುವ ಭಾರತೀಯ ರೈಲ್ವೆ ಇಲಾಖೆ ಟಿಕೆಟ್ ಮುಂಗಡ ಕಾಯ್ಲಿರಿಸುವಿಕೆಯನ್ನು ಪ್ರಯಾಣಿಕರು ರದ್ಗುಪಡಿಸಿದರೆ ಟಿಕೆಟ್ ಹಣವನ್ನು ಹಿಂದಿರುಗಿಸಲು ಹೊಸದಾದ ಟನ್ ಟ್ರೆಮ್ ಪಾಸ್ ವರ್ಡ್ ಒಟಿಪಿ ಪರಿಚಯಿಸಿದೆ ಭಾರತೀಯ ರೈಲ್ವೆ ಕೆಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ಐಆರ್ಸಿಟಿಸಿ ಹೊಸ ವ್ಯವಸ್ಥೆಯ ಜಾರಿಯ ಜವಾಬ್ದಾರಿಯನ್ನು ನಿರ್ವಹಿಸಲಿದೆ ಜಮ್ನು ಮತ್ತು ಕಾತ್ನೀರದ ದಕ್ಷಿಣ ಕಾತ್ನೀರದ ಕುಲ್ಲಾಂ ಜಿಲ್ಲೆಯ ಕತ್ತಾಸೂ ಗ್ರಾಮದ ಮೇಲೆ ಉರು ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಕನಿಷ್ಠ ಐವರು ಸ್ನಳೀಯೇತರ ಕಾರ್ಮಿಕರು ಮೃತಪಟ್ಲಿದ್ದು

ಆಸ್ತ್ರೆಗೆ ದಾಖಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ಇಟಲಿ ಬ್ರಿಟನ್ ಪ್ರಾನ್ಸ್ ಜರ್ಮನಿ ಮತ್ತು ಪೋಲೆಂಡ್ ಒಳಗೊಂಡ ಐರೋಪ್ನ ರಾಷ್ನಗಳ ಸಂಸತ್ ಸದಸ್ನರ ನಿಯೋಗ ನಿನ್ನೆ ತ್ರೀನಗರಕ್ಕೆ ಆಗಮಿಸಿದೆ

ನಿಯೋಗವು ತ್ರೀನಗರಕ್ಕೆ ಭೇಟಿ ನೀಡಿದ್ದೆ ನಂತರ ಇಲ್ಲಿನ ಬಾದಾಮಿ ಬಾಫ್ ಕಂಟೋನ್ಗೆಂಟ್ನ ಸೇನಾ ಕೇಂದ್ರ ಕಚೇರಿಗೆ ನಿಯೋಗ ಭೇಟ ನೀಡಿತು ಎಂದು ನಮ್ನ ಬಾತ್ಸೀದಾರರು ವರದಿ ಮಾಡಿದ್ಗಾರೆ ಜಮ್ನು ಮತ್ತು ಕಾತ್ತೀರದ ಗಡಿ ನಿಯಂತ್ರಣ ರೇಬೆ ಸೇರಿದಂತೆ ಕಾತ್ತೀರದಲ್ಲಿನ ಭದ್ರತೆ ಕುರಿತು ಮಾಹಿತಿ ಕಲೆಹಾಕಿದ ನಿಯೋಗ ಅಲ್ಲಿನ ವಿದ್ದಾರ್ಥಿಗಳು ಮಹಿಳೆಯರು ವ್ಯಾಪಾರಸ್ತರು ಹಾಗೂ ಹಣ್ಲು ಬೆಳೆಗಾರರನ್ನು ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿದೆ